ಮೋದಿ ಸರ್ಕಾರದ ಸಾಮಾಜಿಕ ನ್ಯಾಯ ರಾಷ್ಲೀಯ ಭದ್ರತೆ ಮತ್ತು ಕಲ್ಲಾಣ ಕಾರ್ಯಕ್ರಮಗಳೇ ಐಜೆಪಿಗೆ ಪ್ರಮುಖ ಚುನಾವಣಾ ವಿಚಾರಗಳಾಗಲಿವೆ

ೂೕದಿ ಸರ್ಕಾರದ ಸಾಮಾಜಿಕ ನ್ಯಾಯ ರಾಷ್ಟೀಯ ಭದ್ರತೆ ಮತ್ತು ಕಲ್ಕಾಣ ಕಾರ್ಯಕ್ರಮಗಳೇ ಮುಂಬರುವ ಚುನಾವಣೆಗಳಿಗೆ ಬಿಜೆಪಿಗೆ ಪ್ರಮುಖ ಷಯಗಳಾಲಿವೆ ದಿನಪೂರ್ತಿ ದೆಹಲಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ ನಾನಾ ಕಾರ್ಯಕ್ರಮಗಳು ಮತ್ತು ಕಾಯ್ದೆಗಳ ಪಟ್ಟಿ ಮಾಡಿದರು ಸಮಾಜದ ಎಲ್ಲಾ ವರ್ಗಗಳ ಜನರಿಗೆ ಅದರಲ್ಲೂ ವಿಶೇಷವಾಗಿ ದಲಿತರು ಇತರೆ ಹಿಂದುಳಿದ ವರ್ಗಗಳು ಬಡವರು ಮತ್ತು ರೈತರ ಅಭ್ಯುದಯಕ್ಕಾಗಿ ಕೇಂದ್ರ ಸರ್ಕಾರ ಪಲವಾರು ನಿರ್ಧಾರಗಳು ತೆಗೆದುಕೊಂಡಿದೆ ಮತ್ತು ರಲವು ಶಾಸನಗಳನ್ನು ರೂಪಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ಒದಗಿಸಿದ ಭತ್ತೀಸ್ಗಢ ಮುಖ್ಯಮಂತ್ರಿ ರಮಣ್ ಸಿಂಗ್ ಐಜೆಪಿ ನಾಯಕರು ಸಭೆಯಲ್ಲಿ ಲೋಕಸಭೆ ಚುನಾವಣೆಯನ್ನು ಪ್ರತಿ ರಾಜ್ಯದಲ್ಲೂ ಸಮರ್ಥವಾಗಿ ಎದುರಿಸುವ ಕುರಿತು ಚರ್ಜಿಸಿದರು ಎಂದರು ಮೂರು ರಾಜ್ಯಗಳಲ್ಲಿ ಬರಲಿರುವ ವಿಧಾನಸಭಾ ಚುನಾವಣೆಗೆ ಸಿದ್ಧಕೆ ನಡೆಸುವ ಕುರಿತಂತೆ ಸಮಾಲೋಜನೆ ನಡೆಯಿತು ಪ್ರಧಾನಿ ಮೋದಿಯವರು ಸ್ವಚ್ಛ ಭಾರತ ಕಾರ್ಯಕ್ರಮ ಶೌಚಾಲಯಗಳ ನಿರ್ಮಾಣ ಮತ್ತು ಸ್ವಚ್ಛತೆ ಬಗ್ಗೆ ಪ್ರಸ್ತಾಪಿಸಿದರು

ಈ ಯೋಜನೆಗಳನ್ನು ಚುನಾವಣೆಗೆ ಮುನ್ನ ತ್ವರಿತವಾಗಿ ಜನರಿಗೆ ತಲುಪಿಸಬೇಕು ಎಂದು ಪ್ರಧಾನಿ ಮುಖ್ಕಮಂತ್ರಿಗಳಿಗೆ ಸೂಚನೆ ನೀಡಿದ್ದಾರೆ ಭಾರತದ ವಿರುದ್ಧ ಸಮರ ಸಾರಲು ಶಸ್ತ್ರಾಸ್ತ್ರ ತರಬೇತಿ ಕೊಡಿಸಲು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಯುವಕರನ್ನು ಕಳುಹಿಸುತ್ತಿದ್ದ ಆರೋಪದಲ್ಲಿ ಕಾರಾಗೃಪ ಶಿಕ್ಷಗೆ ಒಳಗಾಗಿದ್ದ ಆರೋಪಿಯೊಬ್ಬನ ಜೊತೆ ಆಕ್ರಮವಾಗಿ ಶಾಮೀಲಾಗಿದ್ದ ಜಮ್ಮ ಕಾಶ್ಮೀರದ ಕಾರಾಗೃಪ ಉಪ ಅಧೀಕ್ಷಕರೊಬ್ಬರನ್ನು ರಾಷ್ಟೀಯ ತನಿಖಾ ಸಂಸ್ಥೆ ಬಂಧಿಸಿದೆ ಜಮ್ಮವಿನ ಅಂಫಾಲ ಜೈಲಿನಲ್ಲಿ ಉಪ ಅಧೀಕ್ಷಕಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಫಿರೋಜ್ ಅಷ್ಮದ್ ಲೋನ್ ಹಾಗೂ ಆರೋಪಿ ಇಶಾಕ್ ಪಲ್ಲಾ ಅವರನ್ನು ಬಂಧಿಸಲಾಗಿದೆ ಎಂದು ಎನ್ಐಎ ದೆಹಲಿಯಲ್ಲಿ ನಿನ್ನೆ ಹೇಳಕೆ ನೀಡಿದೆ ಇಬ್ಬರು ಯುವಕರನ್ನು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಕಳುಹಿಸಲು ಆರೋಪಿ ಮತ್ತು ಜೈರಿನ ಉಪ ಅಧೀಕ್ಷಕರು ಶಾಮೀಲಾಗಿದ್ದರು ಎಂದು ಎನ್ಐಎ ತಿಳಿಸಿದ್ದು

ುಧ್ಯಪ್ರದೇಶದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತ್ತವಾಗಿ ನಡೆಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗವು ಾಂದು ಸಹ ಸಮಾಲೋಚನೆಯನ್ನು ಮುಂದುವರೆಸಲಿದೆ ಭದ್ರತೆ ಮತ್ತು ಚುನಾವಣೆ ನಿರ್ವಹಣೆ ಕುರಿತು ರಾಜ್ಯದ ಉನ್ನತ ಅಧಿಕಾರಿಗಳ ಜೊತೆ ಇಂದು ಆಯೋಗದ ಅಧಿಕಾರಿಗಳು ಚರ್ಚೆ ನಡೆಸಲಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ಓ ಪಿ ರಾವತ್ ಚುನಾವಣಾ ಆಯುಕ್ತರಾದ ಸುನಿಲ್ ಅರೋರ ಅರೋಕ ಲಾವಸ ಮತ್ತು ಇತರೆ ಉನ್ನತ ಅಧಿಕಾರಿಗಳು ಬೋಪಾಲ್ನಲ್ಲಿ ನಿನ್ನೆ ನಾನಾ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದರು

ಸಾಮಾನ್ಯ ಮುಂಗಾರಿನಲ್ಲಿ ಗೋಧಿ ಅಕ್ಕಿ ಬೇಳೆಕಾಳು ಮತ್ತು ದ್ವಿದಳ ಧಾನ್ಯಗಳ ದಾಖಲೆ ಉತ್ಪಾದನೆಯಾಗಿರುವುದೇ ಇದಕ್ಕೆ ಕಾರಣ

ಇಂಧನ ದಕ್ಷತೆ ಸೇವೆಗಳ ನಿಯಮಿತವು ಈ ಕಾರ್ಯಕ್ರಮವನ್ನು ಜಾರಿ ಮಾಡಲಿದ್ದು ವಸತಿ ಮತ್ತು ಸಾರ್ವಜನಿಕರ ರಂಗದಲ್ಲಿ ಇಂಧನ ಉಳತಾಯ ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಈ ಸಾಲ ಸೌಲಭ್ಯ ನೆರವಾಗಲಿದೆ ಕೇಂದ್ರ ಪಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖಾರ್ಕೆ ಅವರು ಕೇಂದ್ರ ಸರ್ಕಾರದ ಪರವಾಗಿ ಒಪ್ಪಂದಕ್ಕೆ ಸಹಿ ಪಾಕಿದರು ವಿಶ್ವಬ್ಯಾಂಕ್ ಪರವಾಗಿ ಭಾರತದ ಪಂಗಾಮಿ ನಿರ್ದೇಶಕ ಓಶಾಮ್ ಅಬ್ದೊ ಅವರು ದೆಪಲಿಯಲ್ಲಿ ನಿನ್ನೆ ಒಪ್ಪಂದಕ್ಕೆ ಸಓ ಪಾಕಿದರು ಕೇಂದ್ರ ಸರ್ಕಾರದ ಉಜಾಲ ಕಾರ್ಯಕ್ರಮ ಪಾಗೂ ಹೊಸ ಇಂಧನ ದಕ್ಷತೆ ಕಾರ್ಯಕ್ರಮಗಳ ತಾಂತ್ರಿಕ ಮತ್ತು ಸಾಮರ್ಥ್ಯ

ಮತ್ತೊಬ್ಬ ಭಾರತೀಯ ಓಟಗಾರ್ತಿ ಓಮಾ ದಾಸ್ ಅವರು ಆರಂಭಿಕ ಪ್ರಮಾದ ಎಸಗಿದ್ದಿಂದ ಅವರನ್ನು ಸ್ಪರ್ಧೆಯಿಂದ ಅನರ್ಷತೆಗೊಳಿಸಲಾಯಿತು

ಮಹಿಳಾ ಹಾಕಿ ವಿಭಾಗದಲ್ಲಿ ಭಾರತ ಇಂದು ಸೆಮಿ ಫೈನಲ್ಸನಲ್ಲಿ ಜೀನಾ ವಿರುದ್ಧ ಸೇಇಸಲಿದೆ

ಭಾರತದ ಮಹಿಳಾ ವಾಲಿಬಾಲ್ ತಂಡವು ಇಂದು ಹಾಂಕಾಂಗ್ ವಿರುದ್ಧ ಫೈನಲ್ಸ್ ಪಂದ್ಕದಲ್ಲಿ ಸೇಸಲಿದೆ ಬಾಕ್ಸಿಂಗ್ನಲ್ಲಿ ಭಾರತದ ವಿಕಾಸ್ ಕೃಷನ್ ಅಮಿತ್ ಪಂಗಾಲ್ ಧೀರಜ್ ರಂಗಿ ಮತ್ತು ಸರ್ಜುಬಾಲ ದೇವಿ ಅವರು ಕ್ವಾರ್ಟರ್ ಫೈನಲ್ಸ್ನಲ್ಲಿ ಇಂದು ಸೇನಲಿದ್ದಾರೆ